ರಾಜತಾಂತ್ರಿಕ ಪ್ರಯತ್ನಗಳಿಂದ ದೋಕ್ಲಾಮ್ ಸಮಸ್ತೆ ಇತ್ತರ್ಥ ಯಥಾಸ್ಹಿತಿ ನಿರ್ವಹಣೆ ಲೋಕಸಭೆಯಲ್ಲಿ ವಿದೇಶಾಂಗ ವ್ಯವಹಾರ ಸಚಿವೆ ಸುಷ್ನಾ ಸ್ವರಾಜ್ ಪುನರುಚ್ಚಾರ

ಪ್ರವಾಹದಿಂದ ಹೊಸ ಪ್ರದೇಶಗಳು ಜಲಾವೃತ ಸಿವಸಾಗರ್ ಜಿಲ್ಲೆಯಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸೇನೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯೋಜನೆ

ಗದ್ಗಲ ವಾತಾವರಣದ ನಡುವೆ ಪದೇಪದೇ ಸದನ ಕಲಾಪ ಮೂರನೇ ದಿನವಾದ ಇಂದು ಕೂಡ ಮುಂದೂಡುವಂತಾಯಿತು ಭೋಜನ ವಿರಾಮದ ನಂತರ ಸದನ ಮತ್ತೆ ಸಮಾವೇಶಗೊಂಡಾಗ ವಿಷಯದ ಬಗ್ಗೆ ಪ್ರಧಾನ ಮಂತ್ರಿಯವರು ಉತ್ತರ ನೀಡಬೇಕೆಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ತ್ಯಣಮೂಲ ಕಾಂಗ್ರೆಸ್ ಸಭಾಪತಿಯವರ ಮುಂದಿನ ಆವರಣದಲ್ಲಿ ಜಮಾಯಿಸಿದರು ಸಭಾಪತಿ ವೆಂಕಯ್ಲನಾಯ್ಡು ಅವರು ಸದಸ್ತರು ಮಾತನಾಡಿ ಸದನ ಯಾವುದೋ ಒಂದು ಪಕ್ಷದ ಮುಲಾಜಿನಲ್ಲಿದೆಯೆ ಎಂದು ಕೇಳಿದರು

ಹೀಗಿರುವಲ್ಲಿ ಈ ವರ್ತನೆ ಸಂಸತ್ ಸದಸ್ಟರಿಗೆ ಉಚಿತವಾದುದ್ದಲ್ಲ ಇತರರ ಮಾತುಕೇಳಲು ಅವರು ಬಯಸುತ್ತಿಲ್ಲ ಎಂದು ಹೇಳದರು ಸಭಾಪತಿಯವರ ಮುಂದಿನ ಆವರಣದಲ್ಲಿ ಸೇರಿದ್ದ ಸದಸ್ನರು ಫೋಷಣೆ ಕೂಗುವುದನ್ನು ಮುಂದುವರೆಸಿದ ಹಿನ್ನಲೆಯಲ್ಲಿ ಸಭಾಪತಿಯವರು ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಿದರು ಇದಕ್ಕೂ ಮುನ್ನ ಬೆಳಗ್ಗೆ ಶೂನ್ಣವೇಳೆಯಲ್ಲಿ ಆನಂದ ಶರ್ಮ ಮಾತನಾಡಿ ಅಸ್ಲಾಂ ಒಪ್ಪಂದವನ್ನು ಅನುಷ್ಠಾನಗೊಳಿಸುವ ಧ್ಯೆರ್ಯವನ್ನು ರಾಜೀವ್ ಗಾಂಧಿ ನಂತರದ ಪ್ರಧಾನ ಮಂತ್ರಿಗಳು ತೋರಲಿಲ್ಲ ಎಂದು ಹೇಳಿ ಅಪಮಾನವೆಸಗಿರುವ ಅಮಿತ್ ಷಾ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಸಭಾಪತಿ ವೆಂಕಯ್ಯ ನಾಯ್ನು ತಾವು ದಾಖಲೆ ಪ್ರತ್ರಗಳನ್ನು ಪರಿಶೀಲಿಸುವುದಾಗಿ ಹೇಳಿ ಸದನ ಕಲಾಪಕ್ಕೆ ಅವಕಾಶ ನೀಡುವಂತೆ ಸದಸ್ನರಿಗೆ ಮನವಿ ಮಾಡಿದರು ನಂತರ ಸಭಾಪತಿಯವರು ರಾಷ್ಷೀಯ ಪೌರತ್ವ ನೋಂದಣಿ ಕುರಿತು ಮಾತನಾಡುವಂತೆ ಅಮಿತ್ ಷಾ ಅವರಿಗೆ ಸೂಚಿಸಿದರು ಆಡಳಿತ ಪಕ್ಷದವರು ಕ್ಷಮೆಯಾಚಿಸಬೇಕೆಂಬ ಒತ್ತಾಯವನ್ನು ಆನಂದ ಶರ್ಮ ಮತ್ತು ಅವರ ಪಕ್ಷದ ಸದಸ್ಟರು ಮುಂದುವರೆಬಿದರು ಆಗ ಸದನ ಕಲಾಪವನ್ನು ಮಧ್ಯಾಹ್ನದವರೆಗೆ ಮುಂದೂಡಲಾಗಿತ್ತು

ಅವರು ಸಂಸತ್ ಭವನ ಹೊರಗಡೆ ಮಾಧ್ಯಮದವರೊಂದಿಗೆ ಮಾತನಾಡಿ ಒಳನುಸುಳುಕೋರರನ್ನು ಹೊರಹಾಕುವುದು ಎನ್ಆರ್ಸಿಯ ಉದ್ದೇಶ ಎಂದು ಹೇಳಿದರು ಈ ಇಡೀ ಪ್ರಕ್ರಿಯೆಯ ಬಗ್ಗೆ ತೃಣಮೂಲ ಕಾಂಗ್ರೆಸ್ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ತಪ್ಪು ವ್ಲಾಖ್ಯಾನಗಳನ್ನು ನೀಡಿದ್ದು ಅವರು ಇಂತಹ ಬೇಜವಾಬ್ದಾರಿ ಹೇಳಕೆಗಳನ್ನು ನೀಡಬಾರದು ಎಂದು ಅನಂತಕುಮಾರ್ ಹೇಳಿದರು ಕಾಂಗ್ರೆಸ್ ಮತ್ತು ಟಎಂಸಿ ತಾವು ಒಳನುಸುಳುಕೋರರ ಪರವಾಗಿದ್ದಾರೆಯೇ ಅಥವಾ ದೇಶದ ನಾಗರಿಕರ ಪರವಾಗಿದ್ದಾರೆಯೇ ಎಂಬುದನ್ನು ನಿರ್ಧರಿಸಬೇಕು ಎಂದು ಅವರು ಹೇಳಿದ್ದಾರೆ ಅಸ್ಲಾಂನಲ್ಲಿ ರಾಷ್ಟೀಯ ಪೌರತ್ವ ನೋಂದಣಿ ವಿಷಯ ಕುರಿತಂತೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಅಂತರ್ಯುದ್ಧದ ಹೇಳಿಕೆಯನ್ನು ಗೃಹ ಖಾತೆ ಸಹಾಯಕ ಸಚಿವ ಕಿರೇನ್ ರಿಜಿಜು ಖಂಡಿಸಿದ್ದಾರೆ ಅವರು ಸಂಸತ್ ಭವನದ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಗದಲ್ಲಿ ಕಾನೂನು ಮತ್ತು ಶಿಸ್ತು ಪಾಲನೆ ಮುಖ್ಜಮಂತ್ರಿಯವರ ಕರ್ತವ್ಯವೇ ಹೊರತು ಹಿಂಸಾಚಾರಕ್ಕೆ ಪ್ರಜೋದನೆ ನೀಡುವುದಲ್ಲ ಎಂದಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಹೇಳಿಕೆಗಳು ದುರದೃಷ್ಟಕರ ಎಂದು ಕಿರೇನ್ ರಿಜಿಜು ಹೇಳಿದರು

ಪಕ್ಷದ ಹಿರಿಯ ನಾಯಕ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಷಾ ಅವರು ಮಾತನಾಡುವುದಕ್ಕೆ ಬಿಡಬಾರದು ಎಂದು ವಿರೋಧ ಪಕ್ಷಗಳು ನಿರ್ಧರಿಸಿದ್ದು ಇದು ಒಂದು ಪಿತೂರಿಯಾಗಿದೆ ಎಂದು ಹೇಳಿದರು ಈ ವಿಷಯದ ಮೇಲಿನ ಚರ್ಚೆಯಿಂದ ಟಿಎಂಸಿ ಮತ್ತು ಕಾಂಗ್ರೆಸ್ ಏಕೆ ಪಲಾಯನ ಮಾಡುತ್ತಿವೆ ಯಾರನ್ನು ರಕ್ಷಿಸಲು ಹೊರಟವೆ ಎಂದು ಜಾವಡೇಕರ್ ಪ್ರತ್ನಿಸಿದರು

ಒಳನುಸುಳುಕೋರರ ರಕ್ಷಣೆಯನ್ನು ಕಾಂಗ್ರೆಸ್ ಬಯಸುತ್ತಿದೆ ಎಂದು ಆರೋಪಿಸಿದ ಜಾವಡೇಕರ್ ಈ ವಿಷಯ ಕುರಿತಂತೆ ತಮ್ಮ ಪಕ್ಷದ ನಿಲುವನ್ನು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸ್ಪಪ್ಪಪಡಿಸಬೇಕೆಂದು ಹೇಳಿದರು

ಯಥಾಸ್ಥಿತಿಯನ್ನು ನಿರ್ವಹಿಸಲಾಗಿದೆ ಎಂದು ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಪುನರುಚ್ಚರಿಸಿದ್ದಾರೆ ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಈ ವರ್ಷದ ಏಪ್ರಿಲ್ನಲ್ಲಿ ವುಹಾನ್ನಲ್ಲಿ ನಡೆದ ಮೊದಲ ಅನೌಪಚಾರಿಕ ಅಗ್ರಸಭೆ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಜೈನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಚರ್ಚಿಸಿಲ್ಲ ಎಂದು ಹೇಳದರು ಯಾವುದೇ ಶಿಷ್ಟಾಚಾರ ಅಥವಾ ಪೂರ್ವನಿಯೋಜಿತ ಕಾರ್ಯಕ್ರಮದ ನಿರ್ಬಂಧಗಳಿಲ್ಲದೇ ನೇರ ಮುಕ್ತ ಹಾಗೂ ಸರಳ ವಿಚಾರ ವಿನಿಮಯಕ್ಕೆ ಈ ಅನೌಪಚಾರಿಕ ಅಗ್ರಸಭೆ ಅನುವು ಮಾಡಿಕೊಟ್ಟದೆ ಎಂದು ಅವರು ಹೇಳಿದರು

ಮಳೆ ಸಂಬಂಧಿ ಅನಾಹುತಗಳಿಂದ ಒಂದು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು

ಮಳೆಯಿಂದಾಗಿ ವಿದ್ಯುತ್ ಪೂರೈಕೆ ಅಸ್ತವಸ್ತವಾಗಿದ್ದು ಸಂಪರ್ಕ ವ್ಯವಸ್ಥೆಯೂ ಹದಗೆಟ್ಟದೆ ಸರಯು ಫಾಗ್ರಾ ಶಾರದಾ ನದಿಗಳು ಫ್ಲೆಜಾಬಾದ್ ಬಸ್ತಿ ಗೋಂಡಾ ಲಕ್ಕಿಂಪುರ್ ಕೇರಿ ಹಾಗೂ ಬಾರಾಬಂಕಿ ಜಿಲ್ಲೆಗಳಲ್ಲಿ ಅಪಾಯಮಟ್ಟ ಮೀರಿ ಹರಿಯುತ್ತಿವೆ ಎಂದು ನಮ್ನ ಬಾತ್ಗೀದಾರರು ವರದಿ ಮಾಡಿದ್ದಾರೆ ಸಹರಾನ್ಪುರ್ ಜಿಲ್ಲೆಯ ಹತಿಂಜ್ ಕುಂಡ್ ಸಮೀಪ ಯಮುನಾ ನದಿಯಲ್ಲಿನ ನೀರಿನ ಮಟ್ಟ ಏರಿಕೆ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರನ್ನು ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸಲಾಗಿದೆ ಗಂಗಾ ಮತ್ತು ಯಮುನಾ ನದಿಗಳು ಸಹ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಮೇಲಣ ಅಸ್ಸಾಂನಲ್ಲಿ ಇತ್ತೀಚನ ಪ್ರವಾಹಗಳಿಂದಾಗಿ ಹೊಸ ಪ್ರದೇಶಗಳು ಜಲಾವೃತವಾಗಿವೆ ಸಿವಸಾಗರ್ ಜಿಲ್ಲೆಯಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸೇನೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ ಉದಲ್ಗುಡಿ ಜಿಲ್ಲೆಯಲ್ಲೂ ಸಹ ಇಂದು ಕೆಲ ಪ್ರದೇಶಗಳು ಪ್ರವಾಹದ ನೀರಿನಿಂದ ಆವೃತವಾಗಿವೆ

ಲೋಕಸಭೆಯಲ್ಲಿಂದು ವಿದೇಶಾಂಗ ವ್ಲವಹಾರಗಳ ಸಹಾಯಕ ಸಚಿವ ಜನರಲ್ ವಿ

ಸಿಂಗ್ ಲಿಖಿತ ಉತ್ತರ ನೀಡಿ ಇಂತಹ ಸೂಕ್ತ ವಾತಾವರಣ ನಿರ್ಮಾಣ ಮಾಡುವ ಹೊಣೆ ಪಾಕಿಸ್ತಾನ ಮೇಲಿದೆ ಎಂದು ಹೇಳಿದರು ಪಾಕಿಸ್ತಾನ ತನ್ನ ಅಧೀನದಲ್ಲಿರುವ ಪ್ರದೇಶಗಳಲ್ಲಿ ಭಯೋತ್ಪಾದಕರ ತಾಣಗಳನ್ನು ನಿರ್ನಾಮ ಮಾಡುವ ಹಾಗೂ ಭಯೋತ್ಪಾದನೆಯನ್ನು ಕೊನೆಗಾಣಿಸುವ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಭಾರತ ಪಾಕಿಸ್ತಾನವನ್ನು ಕೇಳಿದೆ ಎಂದು ಅವರು ತಿಳಿಸಿದರು ಅಂತಹ ಒಂದು ಸಮಯ ಬರುವವರೆಗೆ ಗಡಿಯಾಜೆಗಿನ ಭಯೋತ್ಪಾದನೆಗೆ ದೃಢ ಹಾಗೂ ಪರಿಣಾಮಕಾರಿ ಉತ್ತರ ನೀಡುವುದನ್ನು ಭಾರತ ಮುಂದುವರೆಸುವುದು ಎಂದು ಜನರಲ್ ವಿ

ಸಿಂಗ್ ತಿಳಿಸಿದ್ದಾರೆ

ಭಾರತ ಜರ್ಮನ್ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರದಡಿಯ ಈ ಒಪ್ಪಂದಕ್ಕೆ ಹಣಕಾಸು ಸಚಿವಾಲಯದ ಜಂಟ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಹಾಗೂ ಭಾರತದಲ್ಲಿರುವ ಜರ್ಮನ್ ರಾಯಭಾರಿ ಮಾರ್ಟನ್ ನೇ ದೆಹಲಿಯಲ್ಲಿ ಇಂದು ಸಹಿ ಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜರ್ಮನ್ ರಾಯಭಾರಿ ನೈರ್ಮಲ್ಯ ಫನತ್ಯಾಜ್ಯ ನಿರ್ವಹಣೆ ಹಾಗೂ ನಗರ ಸಂಚಾರ ವ್ಯವಸ್ಥೆಯನ್ನು ಉತ್ತೇಜಿಸುವ ಸುಸ್ಕಿರ ನಗರಾಭಿವೃದ್ಧಿ ಈ ಸಹಕಾರದ ಆದ್ಯತೆಯಾಗಿದೆ ಎಂದು ಹೇಳಿದರು